ಹೊಸ ಕೃಷಿ ಕಾಯ್ದೆಗಳು ರೈತರನ್ನು ಎಲ್ಲ ರೀತಿಯ ಕಾನೂನು ಸಂಕೋಲೆಗಳಿಂದ ಮುಕ್ತಗೊಳಿಸಿ ದೇಶವ್ಯಾಪಿ ವಿಸ್ತತ ಮಾರುಕಟ್ಟೆ ಒದಗಿಸಿವೆ ಕೇಂದ್ರ ಸಚಿವ ಡಿ

ಸದಾನಂದಗೌಡ

ಜೊತೆಗೆ ದೇಶದ ಆರ್ಥಿಕ ಬೆಳವಣಿಗೆಗೂ ಇದು ಸಹಕಾರಿಯಾಗಲಿದೆ ಎಂದು ರಕ್ಷಣಾ ಖಾತೆ ಸಚಿವ ರಾಜನಾಥ್ ಹೇಳಿದ್ದಾರೆ

ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಬಿ

ಕೋವಿಡ್ ಹಿನ್ನೆಲೆ ಚಿತ್ರಮಂದಿರಗಳ ಮೇಲೆ ವಿಧಿಸಿದ್ದ ನಿರ್ಬಂಧಗಳನ್ನು ಸಡಿಲಗೊಳಿಸುವ ಕುರಿತು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅವರ ಸೂಚನೆ ಮೇರೆಗೆ ಬೆಂಗಳೂರಿನ ವಿಧಾನಸೌಧದಲ್ಲಿ ನಿನ್ನೆ ಹಿರಿಯ ಕಲಾವಿದರು ಫಿಲಂ ಚೇಂಬರ್ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು ಈ ಕುರಿತಂತೆ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ವಿಸ್ತೃತ ಮಾರ್ಗಸೂಚಿಗಳನ್ನು ಇಂದು ಬಿಡುಗಡೆ ಮಾಡಲಾಗುವುದು ಚಿತ್ರಮಂದಿರಗಳ ಮಾಲೀಕರು ಸಾರ್ವಜನಿಕರು ಇದನ್ನು ಕಡ್ಡಾಯವಾಗಿ ಪಾಲಿಸಬೇಕು ನಾಲ್ಕು ವಾರಗಳಲ್ಲಿ ಪ್ರೇಕ್ಷಕರಿಗೆ ಸೋಂಕು ತಗುಲುವ ಅಥವಾ ಕೋವಿಡ್ ಸೋಂಕು ಹೆಚ್ಚಿದ ಪ್ರಕರಣ ಕಂಡುಬಂದರೆ ಈ ನಿರ್ಧಾರವನ್ನು ಮರುಪರಿತೀಲಿಸಲಾಗುವುದು ಎಂದು ಹೇಳಿದರು ರಾಜ್ಯ ಸರ್ಕಾರ ರಾಜ್ಯಪಾಲರ ಭಾಷಣದಲ್ಲಿ ಸುಳ್ಳು ಹೇಳಿಸಿದೆ ಅವರ ಭಾಷಣದಲ್ಲಿ ಇನ್ನೂ ಯಾವುದೇ ಮುನ್ನೋಟವಾಗಲೀ ಇಲ್ಲ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ವಿಧಾನಸಭೆಯಲ್ಲಿ ನಿನ್ನೆ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನಮ್ಮ ಸರ್ಕಾರದ ಸಾಧನೆಯನ್ನು ಭಾಷಣದಲ್ಲಿ ಪ್ರಸ್ತಾಪಿಸಲಾಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಕಳೆದಿದ್ದರೂ ಯಾವುದೇ ಅಭಿವೃದ್ದಿ ಕಾರ್ಯಗಳು ನಡೆದಿಲ್ಲ ಹಲವು ಬಾರಿ ಸಚಿವರ ಖಾತೆಗಳನ್ನು ಬದಲಾಯಿಸಲಾಗಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಇತ್ತೀಚೆಗೆ ಗೋ ಹತ್ತೆ ನಿಷೇಧ ಕಾಯ್ದೆ ಜಾರಿಯಾಗಿದ್ದು

ಈ ಹುದ್ದೆಗಳ ಭರ್ತಿಗಾಗಿ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಪಶು ಸಂಗೋಪನೆ ಖಾತೆ ಸಚಿವ ಪ್ರಭು ಚವ್ವಾಣ್ ವಿಧಾನಸಭೆಯಲ್ಲಿ ನಿನ್ನೆ ತಿಳಿಸಿದ್ದಾರೆ ಪಶು ವೈದ್ಯಕೀಯ ವಲಯದಲ್ಲಿ ಪ್ರಭಾರ ಅಧಿಕಾರಿಗಳನ್ನೂ ಸಹ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಹೇಳಿದರು ಗೋ ಪತ್ನೈ ಗೋ ಕಳ್ಳತನ ಸೇರಿದಂತೆ ನಾನಾ ಪಶುಗಳ ಆರೋಗ್ಯ ದೃಷ್ಷಿಯಿಂದ ರಾಜ್ಯದಲ್ಲಿ ಪಶು ವೈದ್ಯಾಧಿಕಾರಿಗಳ ಬಾಲಿ ಹುದ್ದೆ ಭರ್ತಿ ಹಾಗೂ ಹೊರ ಗುತ್ತಿಗೆದಾರರ ಅವಶ್ಯಕತೆ ಕುರಿತು ವಿಧಾನಸಭೆ ಕಲಾಪದಲ್ಲಿ ಶಾಸಕ ಭರತ್ ಶೆಟ್ಟಿ ಅವರು ಕೇಳಿದ ಪ್ರಶ್ನೆಗಳಿಗೆ ಸಚಿವ ಪ್ರಭು ಚವ್ನಾಣ್ ಉತ್ತರಿಸಿ ಶೀಘದಲ್ಲೇ ಪಶು ವೈದ್ಯರ ನೇಮಕಕ್ಕೆ ತ್ರಮ ಕೈಗೊಳ್ಳಲಾಗುವುದು ಈ ಮೂಲಕ ಸಿಬ್ಬಂದಿ ಕೊರತೆ ನೀಗಿಸಲು ಪ್ರಯತ್ನಿಸಲಾಗುವುದು ಎಂದರು ಕಳಸಾ ಬಂಡೂರಿ ಕುಡಿಯುವ ನೀರಿನ ಯೋಜನೆಯ ಅನುಷ್ಠಾನ ಸರ್ಕಾರದ ಆದ್ದತೆಯ ಯೋಜನೆಯಾಗಿದ್ದು ಶೀಘದಲ್ಲಿಯೇ ಕಾಮಗಾರಿ ಪ್ರಾರಂಭಕ್ಕೆ ತ್ರಮ ಕೈಗೊಳ್ಳುವ ಕುರಿತು ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸುವುದಾಗಿ ಜಲಸಂಪನ್ಣೂಲ ಖಾತೆ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಮಹದಾಯಿ ಹೋರಾಟಗಾರರು ಮತ್ತು ನವಲಗುಂದದ ರೈತ ಮುಖಂಡರ ನಿಯೋಗದೊಂದಿಗೆ ಮಾತನಾಡಿದ ಸಚಿವ ರಮೇಶ್ ಜಾರಕಿಹೊಳಿ ನಮ್ಮ ಪಾಲಿನ ನೀರನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವುದು ನಮ್ಮ ಪಕ್ಕು ಎಂದು ಹೇಳದರು

ಆದರೆ ಪಟ್ಟಭದ್ರ ಶಕ್ತಿಗಳು ಈ ಬಗ್ಗೆ ಸತತವಾಗಿ ಅಪಪ್ರಚಾರ ನಡೆಸಿ ಕೆಲ ರೈತರಲ್ಲಿ ತಪ್ಪುಗ್ರಹಿಕೆ ಉಂಟುಮಾಡಿವೆ ಎಂದು ಕೇಂದ್ರ ಸಚಿವ ಡಿ

ಅಷ್ಟೇ ಅಲ್ಲ ಈ ಪಟ್ಟಭದ್ರರು ಬಾಹ್ಯ ಶಕ್ತಿಗಳ ಜೊತೆ ಸೇರಿ ದೇಶದ ವಿರುದ್ದವೇ ಪಿತೂರಿ ನಡೆಸಿರುವುದೂ ವೇದ್ದವಾಗುತ್ತಿದೆ ಭಾರತದ ಹೆಸರು ಕೆಡಿಸುವ ಪ್ರಯತ್ನ ನಡೆದಿದೆ ಆದರೆ ಜಾಗೃತರಾಗಿರುವ ಭಾರತೀಯರು ಒಗ್ಗಟ್ಟನಿಂದ ಈ ಪಿತೂರಿಯನ್ನು ವಿಫಲಗೊಳಿಸುವುದು ನಿಶ್ಚಿತ ಎಂದು ಸಚಿವರು ಟ್ವಟ್ ಮಾಡಿದ್ದಾರೆ ಸಂಗೀತ ಲೋಕದ ದಿಗ್ಗಜ ಭಾರತರತ್ನ ಪಂಡಿತ್ ಭೀಮ್ಸೇನ್ ಜೋತಿ ಅವರ ಜನ್ದದಿನ ಇಂದು ಸ್ವರಸಿದ್ದಿ ಪಡೆದ ಅಪರೂಪದ ಗಾಯಕ ಸಂಗೀತಗಾರರ ಸಮೂಹದಲ್ಲಿ ಅವರಿಗೆ ಮಹೋನ್ನತ ಸ್ಯಾನಮಾನ

ಕಿರಾಣಾ ಫರಾಣೆಯ ಅತೀ ಪ್ರಸಿದ್ದ ಖಯಾಲ್ ಗಾಯಕರೆಂಬ ಖ್ಯಾತಿ ಕನ್ನಡ ಹಿಂದಿ ಮರಾಠಿ ಭಾಷೆಗಳಲ್ಲಿ ಸಂತವಾಣಿ ಅಭಂಗ ಭಜನ್ ಗಾಯನ ಅವರ ವಿಶೇಷತೆ

ಈ ಸ್ವರಾಧಿರಾಜನಿಗೆ ಗುಲ್ಬರ್ಗಾ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪ್ರದಾನ ಭಾರತದ ಎಚ್

ವಿ ಗ್ರಾಮೋಘೋನ್ ಕಂಪನಿಯ ಪ್ಲಾಟಿನಂ ಡಿಸ್ಕ್ ಪಡೆದ ಅಪರೂಪದ ಹಿಂದುಸ್ತಾನಿ ಗಾಯಕರೆಂಬ ಹೆಮ್ಮೆ ಸ್ವರ ತಪಸ್ವಿ ಭೀಮ್ಸೇನ್ ಜೋತಿ ಅವರದ್ದು ಕುಂದಗೋಳದ ಗುರು ಸವಾಯಿ ಗಂಧರ್ವರಿಂದ ಸಂಗೀತ ರಸಪಾನ ಬಸಂತ್ ಬಹಾರ್ ಹಿಂದಿ ಚಲನಚಿತ್ರದಲ್ಲಿ ಅವರು ಹಾಡಿದ ಗೀತೆ ರಾಷ್ಟೀಯ ಭಾವೈಕ್ಕತೆ ಮೂಡಿಸುವ ಮಿಲೆ ಸುರ್ ಮೇರಾ ತುಮ್ಹಾರಾ ಗೀತೆ ಇಂದಿಗೂ ಚಿರ ನೂತನ ಶ್ರೋತ್ಯಗಳಿಗೆ ಆನಂದ ಕೊಡುವುದರ ಜೊತೆಗೆ ಅವರನ್ನು ಸ್ವರತರಂಗಗಳಲ್ಲಿ ತೇಲಿಸುವುದು ಪಂಡಿತ್ ಭೀಮ್ಸೇನ್ ಜೋಶಿ ಅವರ ರಸಪೂರ್ಣ ಶೈಲಿ ಈ ಅಪರೂಪದ ಗಾಯಕನಿಗೆ ನಮ್ಮ ನಮನಗಳು

ಪಂಡಿತ ಭೀಮಸೇನ್ ಜೋತಿ ಅವರು ಕನ್ನಡದವರು ಎಂಬುದು ಹೆಮ್ಮೆಯ ವಿಷಯವಾಗಿದೆ ಜೋತಿ ಅವರ ಪ್ರಸಿದ್ದ ಹಾಡುಗಳಲ್ಲಿ ಒಂದಾದ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಎಂಬ ಗೀತೆಯ ಒಂದು ಸಣ್ಣ ತುಣುಕು ನಿಮಗಾಗಿ

ಹೊಸ ಕೃಷಿ ಕಾಯ್ನೆಗಳು ರೈತರನ್ನು ಎಲ್ಲ ರೀತಿಯ ಕಾನೂನು ಸಂಕೋಲೆಗಳಿಂದ ಮುಕ್ತಗೊಳಿಸಿ ದೇಶವ್ಯಾಪಿ ವಿಸ್ತತ ಮಾರುಕಟ್ಟೆ ಒದಗಿಸಿವೆ ಕೇಂದ್ರ ಸಚಿವ ಡಿ